ಬರುವ ಸೋಮವಾರದಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭವಾಗುವ ಹಿನ್ನೆಲೆಯಲ್ಲಿ ಉಪರಾಷ್ಷಪತಿ ಪಾಗೂ ರಾಜ್ಞಸಭೆಯ ಸಭಾಪತಿ ಎಂ

ಅಧಿವೇಶನ ಆರಂಭವಾಗುವ ಮುನ್ನ ಪ್ರತಿಯೊಬ್ಬ ಸದಸ್ಯರು ಆರ್ಟಿ ಪಿಸಿಆರ್ ಪರೀಕ್ಷೆ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ

ಅಧಿವೇಶನದ ಹಿನ್ನೆಲೆಯಲ್ಲಿ ಸಂಸತ್ ಆವರಣದಲ್ಲಿ ಸದಸ್ಯರುಗಳಿಗಾಗಿಯೇ ನಿನ್ನೆಯಿಂದ ಮೂರು ಪರೀಕ್ಷಾ ಕೇಂದ್ರಗಳು ಆರಂಭವಾಗಿವೆ ಸದಸ್ಯರು ತಮ್ಮ ಪರೀಕ್ಷಾ ವರದಿಯನ್ನು ರಾಜ್ಯಸಭಾ ಕಾರ್ಯದರ್ಶಿಗೆ ನೇರವಾಗಿ ಇಲ್ಲವೇ ಇ ಮೇಲ್ ಮೂಲಕ ಸಲ್ಲಿಸಬಹುದಾಗಿದೆ ಇದೇ ವೇಳೆ ಸಂಸತ್ತಿನ ಸಚಿವಾಲಯದ ಸಿಬ್ಲಂದಿಗೂ ಆರ್ಟಿ ಪಿಸಿಆರ್ ವರೀಕ್ಷೆ ಕಡ್ಡಾಯಗೊಳಿಸಲಾಗಿದೆ

ದಿನದಿಂದ ದಿನಕ್ಕೆ ಸೋಂಕು ಪರೀಕ್ಷೆಯ ಮಾದರಿ ಪ್ರಮಾಣ ಹೆಚ್ಚಾಗುತ್ತಿದೆ ಕಳೆದ ಜನವರಿಯಲ್ಲಿ ಮಣೆಯ ರಾಷ್ಷೀಯ ವೈರಾಣು ಸಂಸ್ಥೆಯಿಂದ ಆರಂಭವಾದ ಕೊರೊನಾ ಸೋಂಕು ಪರೀಕ್ಷೆ